ಜಮ್ನು ವಲಯದಲ್ಲಿ ಪ್ರತಿಕೂಲ ಹವಾಮಾನ ಅಮರನಾಥ ಯಾತ್ರೆ ಸ್ವಗಿತ

ಕಳೆದ ಮಂಗಳವಾರ ಆರೋಗ್ಯ ಸಮಸ್ಥೆಗಳಗೆ ಚಿಕಿತ್ಸೆಗಾಗಿ ಕೊಲ್ಲತ್ತಾದ ಆಸ್ಪತ್ರೆಯೊಂದಕ್ಕೆ ಅವರನ್ನು ಸೇರಿಸಲಾಗಿತ್ತು

ನಿನ್ನೆ ಲಘು ಪ್ಟದಯಾಘಾತಕ್ಕೆ ಒಳಗಾದ ಅವರಿಗೆ ಪ್ಟದಯ ಶ್ವಾಸಕೋಶ ಮತ್ತು ಮೂತ್ರಪಿಂಡ ಸಂಬಂಧಿತ ಸಮಸ್ನೆಗಳಿಗೆ ಚಿಕಿತ್ತೆ ನೀಡಲಾಗುತ್ತಿತ್ತು

ರಾಷ್ಲಪತಿ ರಾಮನಾಥ ಕೋವಿಂದ್ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಸೋಮನಾಥ ಚಟರ್ಜೆಯವರ ನಿಧನಕ್ಕೆ ತೀವ್ರ ಶೋಕ ವ್ಯಕ್ಷಪಡಿಸಿದ್ದಾರೆ ಸೋಮನಾಥ ಚಟರ್ಜೆಯವರು ಒಬ್ಲ ಹಿರಿಯ ಸಂಸದೀಯ ಪಟುವಾಗಿದ್ದರು ಲೋಕಸಭೆಯಲ್ಲಿ ಬಲವಾದ ಛಾಪು ಮೂಡಿಸಿದ್ದರು ಎಂದು ರಾಷ್ಷಪತಿಗಳು ತಮ್ಮ ಟಿಟ್ಟರ್ ಸಂದೇಶದಲ್ಲಿ ನೆನಪಿಸಿಕೊಂಡಿದ್ದಾರೆ

ವೆಂಕಯ್ನಾಯ್ನು ತಮ್ಮ ಸಂದೇಶದಲ್ಲಿ ಸೋಮನಾಥ್ ಚಟರ್ಜಿ ಅವರು ಸದಾ ಜನರ ಸಮಸ್ನೆಗಳಿಗೆ ಸ್ವಂದಿಸುತ್ತಿದ್ದರು ಎಂದಿದ್ದರು ಭಾರತೀಯ ರಾಜಕಾರಣದಲ್ಲಿ ಚಟರ್ಜಿ ಅವರೊಬ್ಲ ಮುತ್ತದ್ದಿಯಾಗಿದ್ದರು ಮತ್ತು ಭಾರತೀಯ ಸಂಸದೀಯ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ಅವರ ಕೊಡುಗೆ ಸ್ಪರಣೀಯ ಎಂದು ಪ್ರಧಾನ ಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಅವರೂ ಸಹ ಸೋಮನಾಥ ಚಟರ್ಜ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಚಟರ್ಜಿಯವರು ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿದ್ದರು ಪಕ್ಷ ಬೇಧವಿಲ್ಲದೆ ಎಲ್ಲಾ ಸಂಸದರಿಗೂ ಅವರ ಬಗ್ಗೆ ಮೆಚ್ಚುಗೆಯ ಭಾವನೆಯಿತ್ತು ಎಂದು ಸಂದೇಶ ನೀಡಿದ್ದಾರೆ

ಇನ್ನೀಗ ರಾಜ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ನಿಧಿಯನ್ನು ಹೇಗೆ ಬಳಸಿಕೊಳ್ಳಬಹುದು ಎಂದು ಸೂಚಿಸುವ ಅಧಿಸೂಚನೆಯನ್ನು ಕೇಂದ್ರಸರ್ಕಾರ ರೂಪಿಸಿದೆ ಅರಣೀಕರಣ ಮತ್ತು ಅರಣ್ಣ ಸಂರಕ್ಷಣೆಗಾಗಿ ನಿಧಿಯ ಸಂಪರ್ಕ ಬಳಕೆಯ ಮೇಲ್ತುವಾರಿಗಾಗಿ ವ್ಯವಸ್ಥೆಯೊಂದನ್ನು ಸರ್ಕಾರ ರಚಿಸಿದೆ

ಮಾಲ್ವೀವ್ಸ್ ದೇಶದಲ್ಲಿ ರಾಜಕೀಯ ಪ್ರಕ್ರಿಯೆಗಳು ಶೀಘದಲ್ಲೇ ಮತ್ತೆ ಆರಂಭವಾಗಬೇಕೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಕರೆ ನೀಡಿದ್ದಾರೆ ಈ ನಿಟ್ಟನಲ್ಲಿ ಅಲ್ಲಿಯ ಸರ್ಕಾರ ಕಾರ್ಯಪ್ರವೃತ್ತವಾಗುವ ಬಗ್ಗೆ ವಿತ್ವಾಸವಿದೆ ಎಂದು ಹೇಳಿದ್ದಾರೆ ಆ ದೇಶದಲ್ಲಿ ನ್ಯಾಯಾಂಗವೂ ಸೇರಿದಂತೆ ಎಲ್ಲಾ ಪ್ರಜಾಸತ್ತಾತ್ಕಕ ಸಂಸ್ಥೆಗಳಗೆ ಮುಕ್ತ ಮತ್ತು ಪಾರದರ್ಶಕವಾಗಿ ಸ್ವತಂತ್ರ ಕಾರ್ಯನಿರ್ವಹಣೆಗೆ ಅವಕಾಶ ದೊರೆಯುವುದನ್ನು ಅಲ್ಲಿನ ಸರ್ಕಾರ ಖಾತರಿಪಡಿಸಿಕೊಳ್ಳಬೇಕು ಇದರಿಂದ ಮುಂಬರಲಿರುವ ಅಧ್ಯಕ್ಷೀಯ ಚುನಾವಣೆಗಳಿಗೆ ಸಕಾರಾತ್ಸಕ ವಾತಾವರಣ ಸೃಷ್ಠಿಯಾಗುತ್ತದೆ ಎಂದು ಪ್ರಧಾನಿ ಮೋದಿ ಅಭಿಪ್ರಾಯಪಟ್ನದ್ಗಾರೆ ದಿನಪತ್ರಿಕೆಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ನರೇಂದ್ರಮೋದಿ ಅವರು ಈ ಸಲಹೆ ನೀಡಿದ್ದು ಆಪ್ತ ನೆರೆರಾಷ್ಟವಾಗಿ ಭಾರತ ಮಾಲ್ದೀವ್ಸ್ನಲ್ಲಿ ಸುಕ್ಕಿರ ಶಾಂತಿಯುತ ಮತ್ತು ಸಂವೃದ್ಧತೆಯನ್ನು ಕಾಣಬಯಸುತ್ತದೆ ಅಲ್ಲಿಯ ನಾಗರಿಕರ ಆಶೋತ್ತರಗಳಿಗೆ ಸ್ವಂದಿಸುವ ಸರ್ಕಾರ ಅಲ್ಲಿರದೇಕೆಂದು ಎದುರು ನೋಡುತ್ತದೆ ಎಂದು ಹೇಳಿದ್ದಾರೆ ಅಲ್ಲಿಯ ರಾಷ್ಟಾಧ್ಯಕ್ಷ ಅಬ್ದುಲ್ಲಾ ಯಮೀನ್ ಕಳೆದ ಫೆಬ್ರವರಿಯಲ್ಲಿ ತುರ್ತು ಪರಿಸ್ನಿತಿ ಘೋಷಿಸಿದ ನಂತರ ಉಭಯ ರಾಷ್ಟ್ರಗಳ ನಡುವಣ ಬಾಂಧವ್ಯಗಳು ದುರ್ಬಲಗೊಂಡಿವೆ ಆ ದೇಶದ ಮಾಜಿ ರಾಷ್ಟ್ರಾಧ್ವಕ್ಷ ಮೊಹಮ್ಮದ್ ನಶೀದ್ ಮತ್ತು ಇತರ ರಾಜಕೀಯ ಬ್ಲೆದಿಗಳನ್ನು ಬಿಡುಗಡೆಗೊಳಿಸಿ ಪುನಃ ವಿಚಾರಣೆಗೆ ಒಳಪಡಿಸಬೇಕು ಎಂದು ಅಲ್ಲಿಯ ಸುಪ್ರೀಂಕೋರ್ಟ್ ಆದೇಶ ನೀಡಿದ್ದ ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು ನಂತರ ಅದನ್ನು ತೆರವುಗೊಳಿಸಲಾಗಿತ್ತು ತಮ್ನ ಸಂದರ್ಶನದಲ್ಲಿ ನೇಪಾಳದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ಆ ದೇಶದೊಂದಿಗೆ ಭಾರತ ಐತಿಹಾಸಿಕ ಪರಮಾಪ್ತ ಸಂಬಂಧವನ್ನು ಹೊಂದಿದೆ ಉಭಯ ದೇಶಗಳ ನಡುವೆ ಸಾವಿರಾರು ವರ್ಷಗಳಿಂದ ಇರುವ ಕೌಟುಂಬಿಕ ಸಂಬಂಧಗಳೂ ಸಹ ಈ ದ್ವಿಪಕ್ಷಿಯ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಗೊಳಿಸಿವೆ ಎಂದಿದ್ದಾರೆ ಭಾರತ ಶ್ರೀಲಂಕಾ ಸ್ನೇಹದ ಬಗ್ಗೆ ಮಾತನಾಡಿರುವ ಪ್ರಧಾನಿ ಮೋದಿ ಭಾರತದ ಭದ್ರತಾ ಆತಂಕಗಳನ್ನು ಲಂಕಾಸರ್ಕಾರ ಮನಗಾಣಬೇಕು ಎಂದಿದ್ದಾರೆ ಶ್ರೀಲಂಕಾದೊಂದಿಗೆ ನಮ್ನ ದೇಶದ ಬಾಂಧವ್ತ ಆಳವಾದದ್ದು ಮತ್ತು ಬಹು ಆಯಾಮ ಹೊಂದಿದೆ ಎಂದು ಅವರು ಹೇಳಿದ್ದಾರೆ

ಸಿವನ್ ಹೇಳಿದ್ದಾರೆ ಇಸ್ರೋದ ಮೊದಲ ಅಧ್ಯಕ್ಷ ಡಾ

ಇವರನ್ನು ವಾಘಾ ಗಡಿಯ ಮೂಲಕ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ಇದೊಂದು ಮಾನವೀಯ ನಡೆಯಾಗಿದ್ದು ನಾಳೆ ಪಾಕಿಸ್ತಾನ ತನ್ನ ಸ್ವತಂತ್ರ್ಯ ದಿನವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಂಡಿದೆ ಎಂದು ಅಲ್ಲಿಯ ವಿದೇಶಾಂಗ ಸಚಿವಾಲಯ ತಿಳಿಸಿದೆ

ನಾಡಿದ್ದು

ಪಾಕಿಸ್ತಾನ್ ತೆಹರಿಕ್ ಇ ಇನಾಫ್ ಪಕ್ಷ ಬೈಬರ್ ಪಕ್ತುನ್ಬಾವ ಅಸೆಂಬ್ಲಿಯ ಮಾಜಿ ಸ್ವೀಕರ್ ಅಸದ್ ಕೈಸರ್ ಅವರ ಹೆಸರನ್ನು ನೂತನ ಸಭಾಧ್ಯಕ್ಷ ಸ್ಥಾನಕ್ಕೆ ನಾಮಾಂಕನ ಮಾಡಿದೆ ಅವರು ಪಾಕಿಸ್ತಾನ್ ಪೀಪಲ್ಪ್ ಪಾರ್ಟಿಯ ಸೈಯದ್ ಖುರ್ಷದ್ ಷಾ ಅವರನ್ನು ಎದುರಿಸಲಿದ್ದಾರೆ

ಈ ಪರ್ಯಾಯ ದ್ವೀಪರಾಷ್ನಗಳನ್ನು ಪ್ರತ್ಯೇಕಿಸುವ ಮಿಲಿಟರಿ ಮುಕ್ತ ವಲಯದಲ್ಲಿ ಇಂದು ನಡೆದ ಉನ್ನತ ಮಟ್ಲದ ಮಾತುಕತೆಗಳ ವೇಳೆ ಈ ಬಗ್ಗೆ ಒಪ್ಪಂದವಾಯಿತು ದಕ್ಷಿಣ ಕೊರಿಯಾದ ರಾಷ್ಟಾಧ್ಯಕ್ಷ ಮೂನ್ ಜೆ ಇನ್ ಮತ್ತು ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ವುನ್ ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆದ ಸಭೆಗಳಲ್ಲಿ ಪರಸ್ಪರ ಭೇಟಿಯಾಗಿದ್ದರು ಈಗ ಮೂರನೇ ಬಾರಿಗೆ ಸಭೆ ನಡೆದಲ್ಲಿ ಉಭಯ ನಾಯಕರು ಮತ್ತೊಮ್ನ ಮುಖಾಮುಖಿಯಾಗಲು ಅವಕಾಶವಾಗಲಿದೆ ಎಂದು ದಕ್ಷಿಣ ಕೊರಿಯಾದ ಅಧಿಕೃತ ಸುದ್ದಿಸಂಸ್ಥೆಯಾದ ಯೋನ್ಹ್ಯಾಪ್ ವರದಿ ಮಾಡಿದೆ

ಇತ್ತೀಚಿನ ಬೆಳವಣಿಗೆಯಲ್ಲಿ ಅಲ್ಲಿಯ ಪೊಲೀಸ್ ಮಹಾನಿರ್ದೇಶಕರಾದ ಜಯಸುಂದರ ಹಾಗೂ ಪ್ರವಾಸೋದ್ಯಮ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರು ಈ ಕುರಿತಂತೆ ಪಯಿತ್ ಸಮಾಲೋಚಿಸಿದ್ದಾರೆ

ಪ್ರವಾಸಿ ಪೊಲೀಸ್ ಪಡೆಗಳಿಗೆ ಹೆಚ್ಚನ ತರಬೇತಿ ನೀಡಿ ಹಿಂದಿ ಮತ್ತು ಇತರ ವಿದೇಶಿ ಭಾಷೆಗಳ ಕಲಿಕೆಗೂ ಪ್ರೋತ್ಲಾಹ ನೀಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಕೇರಳದ ಉತ್ತರ ಪ್ರಾಂತ್ಯಗಳಲ್ಲಿ ಮುಂದುವರೆದಿದ್ದರೂ ಪ್ರವಾಹ ಪರಿಸ್ತಿತಿಯಲ್ಲಿ ಸ್ತಲ್ಲಮಟ್ಟನ ಸುಧಾರಣೆ ಕಂಡು ಬಂದಿದೆ

ಫಟನೆ ಸಂಭವಿಸಿದಾಗ ನೂರಾರು ತ್ರದ್ದಾಳುಗಳು ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಗಾಯಗೊಂಡವರಿಗೆ ಸ್ವಳೀಯ ಆಸ್ವತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ